ಹೊಸ ನೀತಿ ನಮ್ನ ಯುವ ಸಮುದಾಯದ ಭವಿಷ್ಣವನ್ನು ಬಲಗೊಳಿಸುವ ಜೊತೆಗೆ ಆತ್ನ ನಿರ್ಭರ್ ಭಾರತ ಕಟ್ಟಲು ಅಣಿಗೊಳಿಸಲಿದೆ ಎಂದು ಅವರು ತಿಳಿಬಿದರು ಉನ್ನತ ಶಿಕ್ಷಣಕ್ಕೆ ಹೊಸ ಶಿಕ್ಷಣ ನೀತಿ ಜಾರಿ ಕುರಿತ ಆಮಂತ್ರಿತರ ಸಮಾವೇಶವನ್ನು ವೀಡಿಯೊ ಕಾಸ್ಪರೆನ್ಸ್ ಮೂಲಕ ಉದ್ರಾಟಿಸಿ ಅವರು ಮಾತನಾಡಿದರು ಎಲ್ಲರಿಗೂ ಗುಣಮಟ್ಟದ ಶಿಕ್ಷಣ ನೀಡುವ ಮೂಲಕ ಸಮಾನ ಮತ್ತು ಸ್ವಂದನಾಶೀಲ ಜ್ವಾನ ಒದಗಿಸುವ ದೃಷ್ಟಿಕೋನವನ್ನು ಹೊಸ ನೀತಿಯಲ್ಲಿ ಅಳವಡಿಸಲಾಗಿದೆ

ವಿಶ್ವವಿದ್ಯಾಲಯಗಳು ಮತ್ತು ಉನ್ನತ ಶಿಕ್ಷಣ ಸಂಸ್ಥೆಗಳು ಅನ್ವೇಷಣಾ ಕೇಂದ್ರಗಳಾಗಬೇಕು ಸ್ಥಳೀಯ ಮತ್ತು ರಾಷ್ಷೀಯ ಸಮಸ್ಲೆಗಳಿಗೆ ಹೊಸತನದ ಪರಿಹಾರಗಳನ್ನು ಒದಗಿಸುವಂತಾಗಬೇಕು ಪುರಾತನ ಕಾಲದಲ್ಲಿ ಭಾರತ ಶಿಕ್ಷಣ ರಂಗದ ಜಾಗತಿಕ ತಾಣವಾಗಿತ್ತು ನಳಂದ ಮತ್ತು ತಕ್ಷಶಿಲಾ ವಿಶ್ವವಿದ್ಯಾಲಯಗಳ ಜಗತ್ತಿನ ಕಣ್ಣು ತೆರೆಸಿದ್ದವು ಆದರೆ ಇದೀಗ ಭಾರತದ ಉನ್ನತ ಶಿಕ್ಷಣ ಸಂಸ್ಥೆಗಳು ಜಾಗತಿಕ ರ್ಲಾಂಕಿಂಗ್ನಲ್ಲಿ ಉನ್ನತ ಸ್ಥಾನ ಪಡೆಯಲಾಗಿಲ್ಲ ಈ ನಿಟ್ಟನಲ್ಲಿ ಹೊಸ ಶಿಕ್ಷಣ ನೀತಿಯನ್ನು ಪರಿಣಾಮಕಾರಿಯಾಗಿ ಜಾರಿ ಮಾಡಿದರೆ ಭಾರತದ ಗತಕಾಲದ ವೈಭವ ಮರುಕಳಿಸುವ ಸಾಧ್ವತೆಯಿದೆ

ಕೇಂದ್ರ ಶಿಕ್ಷಣ ಸಚಿವ ರಮೇಶ್ ಪೋಖಿಯಾಲ್ ನಿಶಾಂಕ್ ಮಾತನಾಡಿ ಹೊಸ ಶಿಕ್ಷಣ ನೀತಿ ದೇಶದಲ್ಲಿ ಸಂಕೋಧನೆ ಮತ್ತು ಅನುಕೋಧನೆಯನ್ನು ಉತ್ತೇಜಿಸಲಿದೆ ಅಲ್ಲದೇ ದೇಶವನ್ನು ಜ್ಞಾನ ಭಂಡಾರವಾಗಿ ರೂಪಿಸಲಿದೆ ಎಂದು ತಿಳಿಸಿದರು

ತಮಗೆ ಲಾಭದಾಯಕ ಎನಿಸುವ ದರಗಳಲ್ಲಿ ತಾವೇ ನೇರವಾಗಿ ಮಾರಾಟ ಮಾಡುವ ಸುವರ್ಣಾವಕಾಶಗಳನ್ನು ರೈತರಿಗೆ ಒದಗಿಸಲಿದೆ ಎಂದು ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಪ್ರತಿಪಾದಿಸಿದ್ದಾರೆ ಐತಿಹಾಸಿಕ ಕೋಸಿ ರೈಲು ಮಹಾಸೇತುವೆಯನ್ನು ವಿಡಿಯೋ ಕಾನ್ಸರೆನ್ಸ್ ಮೂಲಕ ನಿನೈ ದೇಶಕ್ಷೆ ಸಮರ್ಪಿಸಿದ ನಂತರ ಅವರು ಮಾತನಾಡಿ ಕೃಷಿ ಉತ್ಪನ್ನಗಳ ಮಾರಾಟ ಸಂಪೂರ್ಣ ಆನ್ಲೈನ್ ಮೂಲಕವೇ ನಡೆಯುವಂತಾಗಿ ದೇಶದ ರೈತರಿಗೆ ಅತ್ಯಾಧುನಿಕ ತಂತ್ರಜ್ಞಾನದ ಬಳಕೆಯ ಅಪೂರ್ವ ಅವಕಾಶ ದೊರಕಿಸಲಾಗಿದೆ ಮಧ್ಯವರ್ತಿಗಳಿಂದ ರೈತರನ್ನು ಮುಕ್ತಗೊಳಸಲಾಗುತ್ತಿದೆ ಕೃಷಿ ಉತ್ತನ್ನಗಳಿಗೆ ನೀಡುವ ಕನಿಷ್ಠ ದೆಂಬಲ ದೆಲೆ ಸಮರ್ಪಕ ದೆಲೆಯಲ್ಲಿ ರೈತರಿಂದ ಕೃಷಿ ಉತ್ಪನ್ನಗಳ ಖರೀದಿ ಮುಂದುವರಿಯುತ್ತವೆ ಎಂದು ಪ್ರಧಾನಮಂತ್ರಿ ರೈತರಿಗೆ ಭರವಸೆ ನೀಡಿದರು ರೈತರಿಗೆ ಇದುವರೆಗೆ ದೊರೆಯದಿದ್ದ ಇನ್ನೂ ಹಲವು ಮಹತ್ತದ ಆಯ್ಲೆಗಳನ್ನು ಒದಗಿಸುವುದರೊಂದಿಗೆ ಅವರನ್ನು ಹೆಚ್ಚು ಸಬಲರನ್ನಾಗಿಸುವುದೇ ಈ ವಿಧೇಯಕಗಳ ಉದ್ಗೇಶವಾಗಿದೆ ಎಂದು ಅವರು ಬಲವಾಗಿ ಪ್ರತಿಪಾದಿಸಿದರು ಭಾರತ ಮತ್ತು ಜಪಾನ್ ನಡುವೆ ಆರ್ಥಿಕ ಸಹಕಾರ ವೃದ್ದಿಯಾಗಿದೆ ಎಂದು ವಿದೇತಾಂಗ ವ್ಚವಹಾರಗಳ ಸಚಿವ ಎಸ್ ಜೈಶಂಕರ್ ತಿಳಿಸಿದ್ದಾರೆ ಎಫ್ಐಸಿಸಿಐನ ಭಾರತ ಜಪಾನ್ ಕುರಿತ ವರದಿಯ ಬಿಡುಗಡೆ ಸಂದರ್ಭದಲ್ಲಿ ಮಾತನಾಡಿದ ಅವರು ಜಪಾನ್ನಿಂದ ಬಂಡವಾಳ ಹೂಡಿಕೆ ಪ್ರಮಾಣದಲ್ಲಿ ಹೆಚ್ಚಳವಾಗಿದೆ ಭಾರತದಲ್ಲಿ ಜಪಾನ್ ಕಂಪನಿಗಳ ಸಂಖ್ಲೆಯೂ ಹೆಚ್ಚಾಗಿದೆ ಎಂದು ಹೇಳಿದರು

ಇದರಿಂದ ಉಭಯ ದೇಶಗಳು ಯಾವ ರೀತಿಯಲ್ಲಿ ಪರಸ್ವರ ಉತ್ತಮ ಸಹಕಾರ ಹೊಂದಿವೆ ಎಂಬುದು ತಿಳಿಯುತ್ತದೆ ಎಂದು ಎಸ್ ಜೈಶಂಕರ್ ಹೇಳಿದರು

ಎಲ್ಲ ರಾಜ್ಯ ಸರ್ಕಾರಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಮುಖ್ಯ ಕಾರ್ಯದರ್ಶಿ ಅವರಿಗೆ ಬರೆದಿರುವ ಪತ್ರದಲ್ಲಿ ಈ ವಿಷಯ ತಿಳಿಸಿರುವ ಗ್ರಹ ಇಲಾಬೆ ಕಾರ್ಯದರ್ಶಿ ಅಜಯ್ ಭಲ್ಲಾ ಆಮ್ಲಜನಕ ಉತ್ವಾದನೆಯಾಗುವ ಪ್ರದೇಶಗಳಿಂದ ಎಲ್ಲ ರಾಜ್ಲಗಳಿಗೆ ಸುಗಮ ಸಾಗಾಟಕ್ಕೆ ಅಡಚಣೆಯಾಗದಂತೆ ನೋಡಿಕೊಳ್ಲಬೇಕು ಎಂದು ಸೂಚಿಸಿದ್ಗಾರೆ ಸಾರ್ವಜನಿಕ ಆರೋಗ್ಯದ ದೃಷ್ಟಿಯಿಂದ ವೈದ್ಯಕೀಯ ಆಮ್ಲಜನಕ ತೀವ್ರ ಅಗತ್ತವಾಗಿದ್ದು

ಹಾಗಾಗಿ ಯಾವುದೇ ರಾಜ್ಯದಲ್ಲಿ ವೈದ್ಯಕೀಯ ಆಮ್ಲಜನಕದ ಸರಬರಾಜಿಗೆ ಯಾವುದೇ ನಿರ್ಬಂಧ ವಿಧಿಸಬಾರದೆಂದು ಅವರು ತಿಳಿಸಿದ್ದಾರೆ ಆಮ್ಲಜನಕದ ಪೂರೈಕೆಯಲ್ಲಿ ಕೊರತೆ ಅಥವಾ ಸಂಬಂಧಿತ ಯಾವುದೇ ಸಮಸ್ಲೆಗಳಿದ್ದರೆ ಕೂಡಲೇ ಕೇಂದ್ರ ನಿಯಂತ್ರಣ ಫಟಕದ ಗಮನಕ್ಕೆ ತರಬೇಕು ಎಂದು ಅಜಯ್ ಭಲ್ಲಾ ಹೇಳಿದ್ದಾರೆ

ಕೇರಳದ ಎರ್ನಾಕುಲಂ ಮತ್ತು ಪಶ್ಚಿಮ ಬಂಗಾಳದ ಮುರ್ತಿದಾಬಾದ್ನಲ್ಲಿ ಏಕಕಾಲಕ್ಷೆ ದಾಳಿ ಕಾರ್ಯಾಚರಣೆ ನಡೆಸಿದ ಎನ್ಐಎ ಸಿಬ್ಲಂದಿ ಪಾಕಿಸ್ತಾನ ಪ್ರಯೋಜಿತ ಆಲ್ ಬ್ಲೆದಾ ಉಗ್ರರನ್ನು ಬಂಧಿಸಿದೆ ಭಯೋತ್ವಾದಕರ ಈ ಗುಂಪು ದೇಶದ ವಿವಿಧೆಡೆ ಶ್ರಮುಖ ಸ್ಥಳಗಳಲ್ಲಿ ದಾಳಿ ನಡೆಸಿ ಮುಗ್ಗ ಜನರನ್ನು ಹತ್ನೆಗೆ ಸಂಚು ರೂಪಿಸುತ್ತಿತ್ತು ಎಂದು ಎನ್ಐಎ ತಿಳಿಸಿದೆ

ಡೆನ್ನಾರ್ಕ್ ಮೂಲದ ಪರಿಸರ ಶಿಕ್ಷಣ ಪ್ರತಿಷ್ಣಾನ ಅಂತಾರಾಷ್ಷೀಯ ಸಂಸ್ಥೆ

ಇದೇ ಸಂದರ್ಭದಲ್ಲಿ ಸಮಗ್ರ ಕರಾವಳಿ ಪ್ರದೇಶ ನಿರ್ವಹಣೆ ಯೋಜನೆಯಡಿ ದೇಶದ ಕಡಲತೀರಗಳ ಪರಿಸರ ಹಾಗೂ ನೈಸರ್ಗಿಕ ಸೌಂದರ್ಯ ಪಾಲನೆ ಕ್ರಮಗಳಿಗಾಗಿ ನೀಡಲಾಗುವ ಭಾರತದ ಪರಿಸರ ಲೇಬಲ್ಗೆ ಅರ್ಹತೆ ಪಡೆದಿರುವ ಕಡಲ ತೀರಗಳನ್ನು ಸಚಿವರು ಪ್ರಕಟಿಸಿದರು ಶಿಫಾರಸ್ಸುಗೊಂಡಿರುವ ದೇಶದ ಇತರ ಬೀಚ್ಗಳೆಂದರೆ ಗುಜರಾತ್ನ ಶಿವ್ರಾಜಪುರ್ ದಮನ್ ಮತ್ತು ದಿಯುದ ಘೋಫ್ಲಾ ಕೇರಳದ ಕಪ್ಪಡ್ ಅಂಧ್ರ ಪ್ರದೇಶದ ಋಷಿಕೊಂಡ ಓಡಿಶಾದ ಗೋಲ್ಡನ್ ಬೀಚ್ ಹಾಗೂ ಅಂಡಮಾನ್ ನೀಕೋಬಾರ್ನ ರಾಧಾನಗರ್ ಬೀಚ್ಗಳು

ಜಾಗತಿಕ ಮಟ್ಲದಲ್ಲಿ ಕೊರೋನಾ ರೋಗಿಗಳು ಚೇತರಿಕೆಯಲ್ಲಿ ಮೊದಲ ಸ್ಥಾನದಲ್ಲಿರುವ ಭಾರತ ಅಮೆರಿಕವನ್ನು ಹಿಂದಿಕ್ಕಿದೆ ದೇಶದಲ್ಲಿ ಚೇತರಿಕೆ ದರ ಸ್ಥಿರವಾಗಿ ಸುಧಾರಣೆ ಕಾಣುತ್ತಿದೆ

ಕೊರೊನಾ ವೈರಸ್ ಹಿನ್ನೆಲೆಯಲ್ಲಿ ಶ್ರೇಕ್ಷಕರಿಗೆ ಕ್ರೀಡಾಂಗಣದೊಳಕ್ಕೆ ಪ್ರವೇಶ ಇಲ್ಲದ ಕಾರಣ ಕ್ರಿಕೆಟ್ ಶ್ರೇಮಿಗಳ ಚಿಯರ್ಸ್ ಇಲ್ಲದೆ ಆಟಗಾರರು ಪೈಪೋಟ ನಡೆಸಬೇಕಾಗಿದೆ